ವಿಶ್ವ ಬ್ಯಾಂಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಇತಿಹಾಸ ನಿರ್ಮಿಸಿರುವ ಚಿನ್ನದ ಹುಡುಗಿ ಪಿ

ಸಿಂಧು ಅವರಿಗೆ ರಾಷ್ಟ್ವಪತಿ ಉಪರಾಷ್ಟ್ವಪತಿ ಮತ್ತು ಪ್ರಧಾನಮಂತ್ರಿಯವರ ಅಭಿನಂದನೆ

ನಂತರ ಅವರು ಹವಾಮಾನ ಜೀವವೈವಿಧ್ಯತೆ ಹಾಗೂ ಸಾಗರಗಳ ವಲಯದಲ್ಲಿ ಹೆಚ್ಚುತ್ತಿರುವ ಭಾರತದ ಕಳವಳಗಳು ಹಾಗೂ ಮತ್ತಿತ್ತರ ಪ್ರಸಕ್ತ ವಿವಾರಗಳನ್ನು ಕುರಿತ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ ಇದೇ ವೇಳಿ ಪ್ರಧಾನಿಯವರು ಜರ್ಮನಿಯ ಚಾನ್ವಲರ್ ಆಂಗೆಲಾ ಮಾರ್ಕೆಲ್ ಅವರೊಂದಿಗೂ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಉಭಯ ನಾಯಕರು ಪರಸ್ಸರ ಹಿತಾಸಕ್ತಿಯ ವಿಚಾರಗಳ ಬಗ್ಗೆ ಸಮಾಲೋಚಿಸಲಿದ್ದಾರೆ ಜಾಗತಿಕ ವಹಿವಾಟು ವಲಯದಲ್ಲಿ ಬದಲಾಗುತ್ತಿರುವ ಸನ್ನಿವೇಶದ ನಡುವೆ ಹವಾಮಾನ ಬದಲಾವಣೆ ಭಯೋತ್ಪಾದನೆ ಅಸಮಾನತೆ ಮತ್ತು ವ್ಯಾಪಾರ ವಹಿವಾಣು ಕುರಿತಂತೆ ವಿಶ್ವದ ಹಲವು ನಾಯಕರು ವೇದಿಕೆಯನ್ನು ಹಂಚಿಕೊಳ್ಳಲಿರುವ ಈ ಪ್ರಮುಖ ಶೃಂಗಸಭೆಗೆ ಕೆಲವು ದೇಶಗಳೊಂದಿಗೆ ಭಾರತಕ್ನೂ ಸಹ ವಿಶೇಷ ಆಮಂತ್ರಣವನ್ನು ನೀಡಲಾಗಿದೆ ನೂತನ ಆಹ್ಲಾನಿತ ದೇಶಗಳು ಜಾಗತಿಕ ಆರ್ಥಿಕತೆ ಉತ್ತೇಜನ ಸೇರಿದಂತೆ ವಲಯ ಮಟ್ಟದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮತ್ತಷ್ನು ಬಲಪಡಿಸುವ ದೃಢ ಸಂಕಲ್ಪ ಮಾಡಬೇಕು ಎನ್ನುವ ಆಶಯದೊಂದಿಗೆ ಈ ದೇಶಗಳ ನಾಯಕರನ್ನು ಶೃಂಗಸಭೆಗೆ ಆಹ್ವಾನಿಸಲಾಗಿದೆ ಯುಎಇ ಮತ್ತು ಬಹರೇನ್ ಪ್ರವಾಸ ಪೂರ್ಣಗೊಳಿಸಿದ ನಂತರ ಮನಾಮಾದಿಂದ ಫ್ರಾನ್ಸ್ ಗೆ ಪ್ರಯಾಣ ಬೆಳೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಬಿಯರಿಝ್ ತೆಲುಪಿದ್ದಾರೆ ಅಮೆರಿಕ ಇಟಲಿ ಫ್ರಾನ್ಸ್ ಜರ್ಮನಿ ಕೆನಡಾ ಜಪಾನ್ ಹಾಗೂ ಇಂಗ್ಲೆಂಡ್ ರಾಷ್ಟ್ಗಳು ಪಾಲ್ಗೊಳ್ಳಲಿರುವ ಶೃಂಗ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಬಹರೇನ್ ಭೇಟಿ ಅತ್ಯಂತ ಫಲಪ್ರದವಾಗಿದೆ ವಿವಿಧ ವಲಯಗಳಲ್ಲಿ ಆ ದೇಶದೊಂದಿಗಿನ ದ್ವಿಪಕ್ಷೀಯ ಒಪ್ಪಂದಗಳು ಉಭಯ ದೇಶಗಳ ನಡುವಣ ಬಾಂಧವ್ಯವನ್ನು ಮತ್ತಷ್ಟು ಬಲಪದಿಸುತ್ತವೆ ಎಂದು ಪ್ರಧಾನಮಂತ್ರಿ ಮೋದಿ ಹೇಳಿದ್ದಾರೆ

ಎಡ ಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳಸಲ್ಲಿ ನಕ್ಸಲರ ಮೇಲಿನ ಕಾರ್ಯಾಚರಣೆ ಹಾಗೂ ಸಂಬಂಧಿತ ಕ್ರಮಗಳ ಪರಿಶೀಲನಾ ಸಭೆ ದೆಹಲಿಯಲ್ಲಿಂದು ನಡೆಯಲಿದ್ದು ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ ವಹಿಸಲಿದ್ದಾರೆ

ಐಎನ್ಎಕ್ಪ್ ಮೀಡಿಯಾ ಪ್ರಕರಣ ಸಂಬಂಧ ತಮ್ಮನ್ನು ಸಿಬಿಐ ಕಸ್ನಡಿಗೆ ಒಪ್ಪಿಸಿದ ವಿಚಾರಣಾ ನ್ನಾಯಾಲಯದ ಆದೇಶವನ್ನು ಪ್ರಶ್ವಿಸಿ ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ಇಂದಿನ ವಿಚಾರಣೆ ಪಟ್ನಿಗೆ ಸೇರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ ಈಗಾಗಲೆ ಅವರು ಸಿಬಿಐ ಕಸ್ಪಡಿಯಲ್ಲಿ ಐದು ದಿನ ಕಳೆದಿರುವ ಹಿನ್ನೆಲೆಯಲ್ಲಿ ಈ ಅರ್ಜಿಯ ವಿಚಾರಣೆ ತುರ್ತಾಗಿ ನಡೆಯಬೇಕಾದ ಅಗತ್ಯವೇ ಇಲ್ಲವೆಂದು ನ್ಯಾಯಾಲಯ ಹೇಳಿದೆ ಪ್ರಕರಣಗಳ ನೊಂದಣಿ ಪುಸ್ತಕದಲ್ಲಿ ಯಾವ ಯಾವ ಪ್ರಕರಣಗಳು ಇಂದು ಸೇರಬೇಕು ಎನ್ನುವ ಬಗ್ಗೆ ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ಅಗತ್ಯ ಆದೇಶಗಳನ್ನು ನೀಡಿದ ನಂತರ ಚಿದಂಬರಂ ಅವರ ಅರ್ಜಿಯ ಬಗ್ಗೆ ನಿರ್ದರಿಸಲಾಗುವುದು ಎಂದು ನ್ಯಾಯಪೀಠ ಚಿದಂಬರಂ ವಕೀಲರಾದ ಕಪಿಲ್ಸಿಬಲ್ ಅವರಿಗೆ ತಿಳಿಸಿತು

ಈ ಕ್ರಮಕ್ಕೆ ಒಳಗಾಗಿರುವವರೆಲ್ಲ ಸೂಪರಿಡೆಂಟ್ಗಳು ಅಥವಾ ಆದಿಟ್ ಅಧಿಕಾರಿಗಳಾಗಿದ್ದಾರೆ

ಈ ಕರಿಣ ಕ್ರಮಕ್ಕೆ ಒಳಗಾಗಿರುವ ಅಧಿಕಾರಿಗಳು ತಮ್ಮ ಹುದ್ದೆಗಳ ಅಧಿಕಾರವನ್ನು ದುರುಪಯೋಗ ಪದಿಸಿಕೊಂಡಿದ್ದಾರೆ ಮತ್ತು ಪ್ರಾಮಾಣಿಕ ತೆರಿಗೆದಾರರಿಗೆ ಹಲವು ರೀತಿಯ ಕಿರುಕುಳಗಳನ್ನು ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿಯವರು ತಮ್ಮ ಕೆಂಪುಕೋಟೆ ಭಾಷಣದಲ್ಲಿ ಕಟುವಾಗಿ ನುಡಿದ್ದರು ಮತ್ತು ಇಂಥಹ ಅಧಿಕಾರಿಗಳ ವರ್ತನೆಯನ್ನು ಸಹಿಸಲಾಗುವುದಿಲ್ಲ ಎಂದು ಕಟು ಎಚ್ಚರಿಕೆಯನ್ನು ಸಹ ನೀಡಿದ್ದರು

ಸಿಂಧು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಮತ್ತು ಈ ಗೌರವಕ್ಕೆ ಪಾತ್ರವಾದ ಮೊದಲ ಭಾರತೀಯ ಆಟಗಾರ್ತಿ ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ದಾರೆ

ಬಿಡಬ್ಲ್ಯೂ ಎಫ್ ವಿಶ್ವ ಚಾಂಪಿಯನ್ಷಿಪ್ನಲ್ಲಿ ಸಿಂಧು ಗಳಿಸಿರುವ ಚಿನ್ನದ ಪದಕ ಸೇರಿದಂತೆ ಇದುವರೆಗೆ ಭಾರತ ಪ್ರಸಕ್ತ ವರ್ಷ ಎರಡು ಚಿನ್ನದ ಪದಕ ಗಳಿಸಿದಂತಾಗಿದೆ ಪುರುಷರ ಸಿಂಗಲ್ಸ್ನಲ್ಲಿ ಸಾಯಿ ಪ್ರಣೀತ್ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ ಪಿವಿ ಸಿಂಧು ಅವರಿಗೆ ಇದು ವಿಶ್ವ ಚಾಂಪಿಯನ್ಡಿಪ್ನ ಐದನೇ ಪದಕ ರಾಷ್ಟ ಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ದು ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ವಿಶ್ವ ಚಾಂಪಿಯನ್ ಪಿ ವಿ ಸಿಂಧು ಅವರ ಈ ಸಾಧನೆಗೆ ಅಭಿನಂದಿಸಿದ್ದಾರೆ ಸಿಂಧು ಅವರ ಸಾಧನೆ ಸಮಸ್ತ ಭಾರತೀಯರಿಗೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ ಉಪರಾಷ್ಟ ಪತಿ ವೆಂಕಯ್ಕನಾಯ್ದು ಇದೀ ದೇಶ ಸಿಂಧು ಅವರ ಅದ್ವಿತೀಯ ಸಾಧನೆಯಿಂದಾಗಿ ಹೆಮ್ಮೆ ಪಡುತ್ತಿದೆ ಎಂದು ಹೊಗಳಿದ್ದಾರೆ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಸಿಂಧು ತೋರುತ್ತಿರುವ ಅಪರಿಮಿತ ಉತ್ಪಾಹ ಹಾಗು ಸಮರ್ಪಣಾಭಾವ ಸ್ಪೂರ್ತಿದಾಯಕ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ತಮ್ಮ ಸಂದೇಶದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಅವರೂ ಸಹ ಪಿ ವಿ ಸಿಂಧು ಅಸಾಧಾರಣ ಆಣಗಾರ್ತಿ ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ಪಿ